ಜೈಶಂಕರ್ ಸಂಸತ್ತಿನ ಉಭಯ ಸದನಗಳಲ್ಲಿ ಹೇಳಿಕೆ ನೀಡಲಿದ್ದಾರೆ

ಜಲಶಕ್ತಿ ಸಚಿವಾಲಯ ರೈಲ್ವೆ ಸಚಿವಾಲಯ ಮತ್ತು ಪ್ರವಾಸೋದ್ಯಮ ಸಚಿವಾಲಯದ ಕಾರ್ಯವ್ಯೆಖರಿ ಕುರಿತು ಮೇಲ್ದನೆಯಲ್ಲಿ ಚರ್ಚೆ ನಡೆಯಲಿದೆ ಕಚ್ಲಾ ಪೆಟ್ರೋಲಿಯಂ ಪೆಟ್ರೋಲ್ ಡೀಸೆಲ್ ಏವಿಯೇಷನ್ ಟರ್ಬೈನ್ ಇಂಧನ ನೈಸರ್ಗಿಕ ಅನಿಲವನ್ನು ಸರಕು ಮತ್ತು ಸೇವಾ ತೆರಿಗೆ ವ್ಯಾಪ್ತಿಗೆ ತರುವ ಯಾವುದೇ ಪ್ರಸ್ತಾವ ಸರ್ಕಾರದ ಮುಂದಿಲ್ಲ ಎಂದು ಲೋಕಸಭೆಗಿಂದು ತಿಳಿಸಲಾಗಿದೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಲಿಖಿತ ಉತ್ತರ ನೀಡಿ ಈ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಜಿಎಸ್ಟ ವ್ಲಾಪ್ತಿಗೆ ತರುವ ವಿಚಾರವನ್ನು ಸೂಕ್ತ ಸಮಯದಲ್ಲಿ ಪರಿಶೀಲಿಸಲಾಗುವುದು ಎಂದಿದ್ದಾರೆ ಭಾರತೀಯ ಜೀವ ವಿಮಾ ನಿಗಮ ಎಲ್ಐಸಿಯನ್ನು ಬಾಸಗೀಕರಣಗೊಳಿಸಿಲ್ಲ ಎಂದು ಸರ್ಕಾರ ಲೋಕಸಭೆಗಿಂದು ಸ್ಪಪಡಿಸಿದೆ ಪ್ರಶ್ನೋತ್ತರ ಸಮಯದಲ್ಲಿ ಹಣಕಾಸು ಖಾತೆ ಸಹಾಯಕ ಸಚಿವ ಅನುರಾಗ್ ಠಾಕೂರ್ ಅವರು ಪೂರಕ ಪ್ರಶ್ನೆಗೆ ಉತ್ತರಿಸಿ ಪಾರದರ್ಶಕತೆ ಮತ್ತು ಮೌಲ್ಲೀಕರಣ ಉತ್ತೇಜಿಸಲು ಸರ್ಕಾರ ಐಪಿಒವನ್ನು ತರಲಿದೆ ಎಂದು ಹೇಳಿದರು ಐಪಿಒ ಎಲ್ಐಸಿಯಲ್ಲಿ ಹೂಡಿಕೆಯನ್ನು ಹೆಚ್ಚಿಸುವುದು ಷೇರುದಾರರ ಶೇಕಡವಾರು ವಿಷಯದ ಬಗ್ಗೆ ಆನಂತರ ನಿರ್ಧರಿಸಲಾಗುವುದು ಐಪಿಒದಿಂದ ದೇಶ ಹಾಗೂ ಷೇರುದಾರರಿಗೆ ಪ್ರಯೋಜನವಾಗಲಿದೆ ಎಂದು ತಿಳಿಸಿದರು ನಾಲ್ತು ದಿನಗಳ ರಜೆಯ ಬಳಿಕ ಕರ್ನಾಟಕ ವಿಧಾನ ಮಂಡಲದ ಉಭಯ ಸದನಗಳ ಕಲಾಪ ಇಂದು ಪುನಾರಂಭವಾಗಿದೆ ಈ ವೇಳೆ ಹಲವು ಮಸೂದೆಗಳು ಮಂಡನೆಯಾಗುವ ನಿರೀಕ್ಷೆ ಇದೆ

ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಮತ್ತು ಟಿಎಂಸಿಯ ತಾರಾ ಪ್ರಚಾರಕರು ಇಂದು ಸಾರ್ವಜನಿಕ ಸಭೆಗಳನ್ನು ನಡೆಸಲಿದ್ದಾರೆ ಬಿಜೆಪಿ ಹಿರಿಯ ನಾಯಕ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಷಾ ಜಾರ್ಗ್ರಾಮ್ ಮತ್ತು ಬಂಕೂರಗಳಲ್ಲಿ ಎರಡು ಸಾರ್ವಜನಿಕ ಸಭೆಗಳಲ್ಲಿ ಭಾಷಣ ಮಾಡಲಿದ್ದಾರೆ ಈ ಎರಡೂ ಜಿಲ್ಲೆಗಳ ತಲಾ ನಾಲ್ಲು ಕ್ಷೇತ್ರಗಳಲ್ಲಿ ಮೊದಲ ಹಂತದಲ್ಲಿ ಚುನಾವಣೆ ನಡೆಯಲಿದೆ ಕೇಂದ್ರ ಸಚಿವ ನಿತಿನ್ ಗಢರಿ ಅವರು ಈಗ್ರಾ ಮತ್ತು ಪೂರ್ವ ಮೆಡಿನಿಪುರ್ನ ರಾಮ್ನಗರದಲ್ಲಿ ಎರಡು ಸಾರ್ವಜನಿಕ ಸಭೆಗಳಲ್ಲಿ ಮಾತನಾಡಲಿದ್ದಾರೆ ಟಿಎಂಸಿ ಮುಖ್ಯಸ್ಥೆ ಹಾಗೂ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಜಾಲ್ದಾ ಮತ್ತು ಪುರುಲಿಯಾದ ಬಲರಾಮ್ ಮರದಲ್ಲಿಂದು ಎರಡು ರ್ನಾಲಿಗಳಲ್ಲಿ ಭಾಗವಹಿಸುವರು

ಎಐಎಡಿಎಂಕೆ ಜೊತೆ ಮೈತ್ರಿ ಹೊಂದಿರುವ ಬಿಜೆಪಿ ಮೂವರು ಉಮೇದುವಾರರ ಹೆಸರುಗಳನ್ನು ಪ್ರಕಟಿಸಬೇಕಿದ್ದು ಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡಿರುವ ಕಾಂಗ್ರೆಸ್ ತನ್ನ ಇನ್ನೂ ನಾಲ್ವರು ಸ್ಪರ್ಧಿಗಳ ಹೆಸರನ್ನು ಪ್ರಕಟಿಸಬೇಕಿದೆ

ವೆಚ್ಚ ವೀಕ್ಷಕರು ಪುದುಚೇರಿಗೆ ಆಗಮಿಸಿದ್ದು ಸ್ವರ್ಧೆಯಲ್ಲಿರುವ ಅಭ್ಯರ್ಥಿಗಳ ಚುನಾವಣಾ ವೆಚ್ಚದ ಮೇಲೆ ನಿಗಾವಹಿಸಿದ್ದಾರೆ ಕೋವಿಡ್ ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಮತಗಟ್ಟೆಯೊಂದರಲ್ಲಿ ಗರಿಷ್ಟ ಒಂದು ಸಾವಿರದ ಮತದಾರರಿಗೆ ಮಾತ್ರ ಚುನಾವಣಾ ಆಯೋಗ ಅನುಮತಿ ನೀಡಲು ನಿರ್ಧರಿಸಿದೆ

ಈ ಹಿನ್ನೆಲೆಯಲ್ಲಿ ವಿಧಾನಸಭಾ ಚುನಾವಣೆಗಳು ನಡೆಯುವ ಅಸ್ತಾಮ್ ಕೇರಳ ತಮಿಳುನಾಡು ಪಶ್ಚಿಮ ಬಂಗಾಳ ಹಾಗೂ ಕೇಂದ್ರಾಡಳತ ಪುದುಚೇರಿಯಲ್ಲಿ ಮತಗಟ್ಟೆಗಳ ಸಂಬ್ಲೆಯಲ್ಲಿ ಭಾರಿ ಬದಲಾವಣೆಯಾಗಲಿದೆ

ಈ ಮಧ್ಯೆ ಮಹಾರಾಷ್ಟ ಪಂಜಾಬ್ ಕರ್ನಾಟಕ ಗುಜರಾತ್ ಮತ್ತು ತಮಿಳುನಾಡುಗಳಲ್ಲಿ ದಿನನಿತ್ವದ ಕೋವಿಡ್ ಹೊಸ ಪ್ರಕರಣಗಳ ಸಂಬ್ಲೆ ಹೆಚ್ಚುತ್ತಲೇ ಇರುವುದಾಗಿ ವರದಿಯಾಗಿದೆ

ಮಹಾರಾಷ್ಟದಲ್ಲಿ ದಿನನಿತ್ತದ ಪ್ರಕರಣಗಳ ಸಂಖ್ಯೆ ಅತ್ತಧಿಕವಾಗಿದ್ದು

ಕರ್ನಾಟಕದ ನೆರೆಹೊರೆಯ ರಾಜ್ಯಗಳಲ್ಲಿ ಕೊರೊನಾ ಸೋಂಕು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಇಂದು ತಜ್ಞರು ಮತ್ತು ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸುವುದಾಗಿ ಕರ್ನಾಟಕದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇದರ ಜೊತೆಗೆ ರಾಜ್ದದ ಕೆಲವು ಜಿಲ್ಲೆಗಳಲ್ಲಿ ಕಳೆದ ಒಂದು ವಾರದಿಂದ ಸೋಂಕು ಪ್ರಕರಣಗಳು ಹೆಚ್ಚಾಗುತ್ತಿವೆ ಈಗಾಗಲೇ ಮುಖ್ಚಕಾರ್ಯದರ್ಶಿಗಳೊಂದಿಗೆ ಯಾವ ರೀತಿಯ ಮುನ್ನೆಚ್ಚರಿಕೆ ವಹಿಸಬೇಕು ಎಂಬುದರ ಬಗ್ಗೆ ಮಾತನಾಡಿರುವುದಾಗಿ ಅವರು ಹೇಳದರು ಇಂದು ಜಾಗತಿಕ ಗ್ರಾಹಕ ಹಕ್ಕುಗಳ ದಿನವಾಗಿದೆ

ವಿಶ್ವ ಗ್ರಾಹಕ ಹಕ್ಕುಗಳ ದಿನಾಚರಣೆ ಸಂದರ್ಭವಾಗಿ ಗ್ರಾಹಕ ವ್ಲವಹಾರಗಳ ಸಚಿವ ಪಿಯೂಷ್ ಗೋಯಲ್ ಜನತೆಗೆ ಶುಭ ಕೋರಿದ್ದಾರೆ ಶ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಗ್ರಾಹಕರ ಹಕ್ಕುಗಳ ಸಂಪೂರ್ಣ ರಕ್ಷಣೆಗೆ ಹಲವಾರು ಕ್ರಮಗಳನ್ನು ಕ್ಲೆಗೊಳ್ಳಲಾಗಿದ್ಲು ಗ್ರಾಹಕರ ಎಲ್ಲ ಕಾಳಜಿಗಳನ್ನು ಪರಿಣಾಮಕಾರಿಯಾಗಿ ಮಾನ್ಲ ಮಾಡಲಾಗುತ್ತಿದೆ ಎಂದು ಅವರು ಟ್ಟೀಟ್ನಲ್ಲಿ ತಿಳಿಸಿದ್ದಾರೆ ಗ್ರಾಹಕ ಹಕ್ತುಗಳ ದಿನಾಚರಣೆ ನಿಮಿತ್ತ ಸಮಾಚಾರ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಗ್ರಾಹಕರು ಸೂಕ್ತ ಬೆಲೆಯಲ್ಲಿ ಸೂಕ್ತ ಪದಾರ್ಥಗಳನ್ನು ಪಡೆಯುವ ಹಕ್ಕು ಹೊಂದಿದ್ದಾರೆ ಎಂದು ಒತ್ತಿ ಹೇಳಿದ್ದಾರೆ ಯಾವುದೇ ಅಹವಾಲುಗಳದ್ದಲ್ಲಿ ಗ್ರಾಹಕ ವೇದಿಕೆಗೆ ದೂರು ಸಲ್ಲಿಸುವಂತೆ ಅವರು ಪ್ರತಿಯೊಬ್ಬರನ್ನು ಒತ್ತಾಯಿಸಿದ್ದಾರೆ

ಪ್ರತಿಭಟನೆಗಳಲ್ಲಿ ಒಬ್ಬ ಹೊಲೀಸ್ ಸಹ ಮೃತಪಟ್ಟದ್ದಾರೆ